ಛತ್ತೀಸ್ಗಢ ವಿಧಾನಸಭೆಯ ಎರಡನೇ ಹಂತದ ಮತದಾನಕ್ಕೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ

ದೇಶದ ಒಟ್ಟಾರೆ ಆರ್ಥಿಕತೆಗೆ ಕೊಡುಗೆ ನೀಡುವ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಎಂಎಸ್ಎಂಇ ವಲಯದ ಉತ್ತೇಜನಕ್ಕೆ ಹಲವು ತ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ ಎಂಎಸ್ಎಂಇ ವಲಯಕ್ಕೆ ಸರ್ಕಾರದ ಬೆಂಬಲ ನೀಡುವ ಉದ್ವಾಟನಾ ಕಾರ್ಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸಾರ್ವಜನಿಕ ವಲಯದ ಉದ್ದಿಮೆಗಳಂದ ಎಂಎಸ್ಎಂಇಗಳು ಮೊದಲು ಶೇ

ಕೇಂದ್ರ ಸರ್ಕಾರದ ಎಲ್ಲ ಕಂಪನಿಗಳು ಸರ್ಕಾರಿ ಇ ಮಾರುಕಟ್ಲೆ ತಾಣದಲ್ಲಿ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಕಂಪನಿಗಳು ತಮ್ಮ ವಂತಿಗೆದಾರ ಎಂಎಸ್ಎಂಇಗಳನ್ನು ನೋಂದಣಿ ಮಾಡಿಕೊಳ್ಳಬೇಕು ಎಂದು ಅವರು ಹೇಳದರು

ಸಣ್ಣ ಹಾಗೂ ಮಧ್ವಮ ಕೈಗಾರಿಕೆಗಳಿಗೆ ವಾಯುಮಾಲಿನ್ಣ ಮತ್ತು ಜಲ ಮಾಲಿನ್ಣ ಕಾಯ್ದೆಗಳಡಿ ಒಂದೇ ಒಂದು ಒಪ್ಪಿಗೆ ಕಡ್ಡಾಯಗೊಳಿಸಲಾಗುವುದು ದೇಶದಲ್ಲಿ ಕೈಗೊಂಡಿರುವ ಕೈಗಾರಿಕಾ ಕ್ರಾಂತಿಗೆ ಸಣ್ಣ ಉದ್ದಿಮೆಗಳು ಹೊಸ ಆಯಾಮ ನೀಡಲಿವೆ ತಂತ್ರಜ್ಞಾನ ಆಧಾರಿತ ವಾಣಿಜ್ಞ ವಹಿವಾಟು ನಡೆಸಲು ಅವು ಭದ್ರ ಬುನಾದಿ ಆಗಲಿವೆ ಎಂದು ಪ್ರಧಾನಿ ಹೇಳಿದರು

ತಮ್ಮ ಸರ್ಕಾರ ಕೈಗೊಂಡ ಹಲವು ಸುಧಾರಣೆಗಳು ಹಾಗೂ ಮಹತ್ವದ ನಿರ್ಧಾರಗಳಿಂದಾಗಿ ಭಾರತದಲ್ಲಿ ವಾಣಿಜ್ಯ ವಹಿವಾಟು ನಡೆಸುವುದು ಇಂದು ಅತ್ಯಂತ ಸುಲಭವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು ಇದಕ್ಕೆ ಸಾಕ್ಷಿ ಎಂದರೆ ಎರಡು ದಿನಗಳ ಹಿಂದಷ್ಟೇ ಪ್ರಕಟವಾದ ವಿಶ್ವ ಬ್ಯಾಂಕ್ನ ವಾಣಿಜ್ಯ ವಹಿವಾಟಗೆ ಪೂರಕ ವಾತಾವರಣ ರ್ಡಾಂಕಿಂಗ್ನಲ್ಲಿ ಭಾರತ ಮೇಲೇರಿರುವುದು ಸಣ್ಣ ಹಾಗೂ ಮಧ್ಣಮ ವಲಯಕ್ಕೆ ಅನುಕೂಲವಾಗುವ ರೀತಿ ಎಲ್ಲಾ ವಿಭಾಗದಲ್ಲೂ ಸರಳ ಹಾಗೂ ಸುಲಭವಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು ಸಣ್ಣ ಹಾಗೂ ಮಧ್ಯಮ ವರ್ಗದ ಉದ್ವಿಮೆಗಳ ಉತ್ತೇಜನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಕಟಿಸಿರುವ ಸರಣಿ ಕ್ರಮಗಳ ಬಗ್ಗೆ ಕೈಗಾರಿಕಾ ವಲಯ ಸಂತಸ ವ್ಯಕ್ತಪಡಿಸಿದೆ ಈ ಕ್ರಮಗಳಿಂದಾಗಿ ದೀರ್ಘಾವಧಿಯಿಂದ ವಲಯ ಎದುರಿಸುತ್ತಿದ್ದ ಸಮಸ್ತೆಗಳು ನಿವಾರಣೆಯಾದಂತಾಗಿದ್ದು ಅವುಗಳಿಗೆ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದೆ ಅಸೊಚಾಮ್ ಕಾರ್ಯದರ್ಶಿ ಉದಯ್ ಕುಮಾರ್ ವರ್ಮಾ ಅವರು ಈ ಎಲ್ಲಾ ತ್ರಮಗಳಿಂದಾಗಿ ಎಂಎಸ್ಎಂಇ ವಲಯ ಎದರಿಸುತ್ತಿದ್ದ ಪಲವು ಸಮಸ್ಥೆಗಳು ನಿವಾರಣೆಯಾಗಲಿದ್ದು ಆ ವಲಯಕ್ಕೆ ಹೊಸ ಶಕ್ತಿ ದೊರಕಲಿದೆ ಎಂದು ನವದೆಹಲಿಯಲ್ಲಿ ತಿಳಿಸಿದ್ದಾರೆ ಪ್ರಧಾನಿಯವರು ಪ್ರಕಟಿಸಿರುವ ತ್ರಮಗಳು ಸಣ್ಣ ಹಾಗೂ ಮಧ್ಯಮ ಕೈಗಾರಿಕಾ ವಲಯಕ್ಕೆ ದೀಪಾವಳಿಯ ಕೊಡುಗೆ ಎಂದು ಅವರು ಬಣ್ಣಿಸಿದ್ದಾರೆ

ಇದು ಖಂಡಿತವಾಗಿಯೂ ದೇಶದ ವಾಣಿಜ್ಞ ವಹಿವಾಟಗೆ ಉತ್ತೇಜನ ನೀಡುತ್ತದೆ ಎಂದು ಹೇಳದ್ದಾರೆ

ಈ ತಿದ್ದುಪಡಿ ಕಾರ್ಪೋರೇಟ್ ಕಾಯಿದೆಗಳನ್ವಯ ವ್ಯಾಪಾರ ವಹಿವಾಟು ಕೈಗೊಳ್ಳಲು ಉತ್ತಮ ವಾತಾವರಣ ನೆಲೆಸುವಂತೆ ಮಾಡಲು ಸಹಕಾರಿಯಾಗಲಿದೆ

ಸುಗ್ರೀವಾಜ್ಞೆ ಹೊರಡಿಸುವ ಕೇಂದ್ರ ಸಚಿವ ಸಂಪುಟದ ನಿರ್ಣಯಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಂಕಿತ ಹಾಕಿದ್ದಾರೆ

ಸಣ್ಣ ಕಂಪನಿಗಳು ಅಥವಾ ಏಕ ವ್ಯಕ್ತಿ ಕಂಪನಿಗಳಿಗೆ ವಿಧಿಸುತ್ತಿದ್ದ ದಂಡವನ್ನೂ ಸಹ ಅರ್ಧದಷ್ಟು ಕಡಿಮೆ ಮಾಡಿದ್ದು ಆ ಪ್ರಮಾಣ ಮಾಮೂಲಿ ಕಂಪನಿಗಳಿಗೆ ವಿಧಿಸುತ್ತಿದ್ದ ರೀತಿಯಲ್ಲೇ ಇರಲಿದೆ

ರಾಷ್ಟಸತಿ ರಾಮನಾಥ್ ಕೋವಿಂದ್ ಅವರು ಇಂದು ಉತ್ತರಾಖಂಡ್ಗೆ ಭೇಟಿ ನೀಡಲಿದ್ದು ಅವರು ರಿಷಿಕೇಷದ ಅಖಿಲ ಭಾರತ ವೈದ್ಯಕೀಯ ವಿಜ್ವಾನಗಳ ಸಂಸ್ಥೆ ಏಮ್ಸ್ನ ಮೊದಲ ಘಟಿಕೋತ್ಸವ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಕೋವಿಂದ್ ಅವರು ಇದೇ ವೇಳೆ ಮೊದಲ ಗ್ಯಾನ್ ಕುಂಬ್ ಅನ್ನು ಉದ್ಘಾಟಿಸಲಿದ್ದಾರೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ

ಭಾರೀ ಬಿಗಿ ಬಂದೋಬಸ್ತ್ನಲ್ಲಿ ಮತದಾನ ಪ್ರಗತಿಯಲ್ಲಿದ್ದು

ಮತದಾನಕ್ಕೆ ಅನುಕೂಲವಾಗುವಂತೆ ಉಪ ಚುನಾವಣೆ ನಡೆಯುತ್ತಿರುವ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ರಜೆ ಫೋಷಿಸಲಾಗಿದೆ ಮತದಾನಕ್ಕೆ ಎಲ್ಲಾ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳನ್ನು ಗುರುತಿಸಿ ಅಲ್ಲಿ ವಿಶೇಷ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಗಡಿನಾಡು ಬಳ್ಳಾರಿಯಲ್ಲಿ ವ್ಯಾಪಕ ಭದ್ರತಾ ಕ್ರಮ ಕೈಗೊಳ್ಳಲಾಗಿದೆ

ಛತ್ತೀಸ್ಗಢ ವಿಧಾನಸಭೆಯ ಎರಡನೇ ಹಂತದ ಮತದಾನಕ್ಕೆ ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಲಿದೆ

ಇದೇ ಮೊದಲ ಬಾರಿಗೆ ಚುನಾವಣಾ ಆಯೋಗ ಸೇವಾ ಮತದಾರರಿಗಾಗಿ ಇ ಅಂಜೆ ಮತಪತ್ರ ವ್ಯವಸ್ಥೆಯನ್ನು ಪರಿಚಯಿಸಿದೆ

ಆರ್ಥಿಕ ವ್ಯವಹಾರಗಳ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಸಿ ಎಸ್ ಮಹಾಪಾತ್ರ ಮತ್ತು ಜೈಕಾದ ನವದೆಹಲಿಯ ಮುಖ್ಯಪ್ರತಿನಿಧಿ ಕುಸ್ತೋ ಮತ್ಸುಮೊಟೋ ಅವರು ನವದೆಹಲಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದರು ಎಂದು ಹಣಕಾಸು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ಒಪ್ಪಂದಿಂದಾಗಿ ಭಾರತ ಮತ್ತು ಜಪಾನ್ ನಡುವಿನ ಕಾರ್ಕತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆ ಮತ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಭಾರತ ಮತ್ತು ಜಪಾನ್ ನಡುವೆ ದ್ವಿಪಕ್ಷೀಯ ಅಭಿವೃದ್ಧಿ ಸಹಕಾರದ ಒಪ್ಪಂದ ಸುಧೀರ್ಘ ಇತಿಹಾಸವಿದ್ದು

ಇತ್ತೀಚಿನ ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಆರ್ಥಿಕ ಸಹಕಾರ ಸಂಬಂಧ ಇನ್ನಷ್ಟು ವಿಸ್ತರಣೆಗೊಂಡಿದೆ ಜಂಬಾಬ್ವೆಯಲ್ಲಿರುವ ಭಾರತೀಯ ಸಮುದಾಯ ಭಾರತದ ಪ್ರಗತಿಗಾಥೆಯಲ್ಲಿ ಕೈಜೋಡಿಸಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡ ಮನವಿ ಮಾಡಿದ್ದಾರೆ ಅವರು ಪರಾರೆಯಲ್ಲಿ ನಿನ್ನೆ ಸಂಜೆ ಭಾರತೀಯ ಸಮುದಾಯವನ್ನುದ್ದೇಶಿಸಿ ಮಾತನಾಡಿ ಜಿಂಬಾಬ್ವೆಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾರತೀಯ ಸಮುದಾಯ ವಹಿಸಿದ ಪಾತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಳೆದ ನಾಲ್ಕು ವರ್ಷದಲ್ಲಿ ಭಾರತದಲ್ಲಿ ಜನಧನ್ ಯೋಜನೆ ಮುದ್ರಾ ಸ್ಕಿಲ್ ಇಂಡಿಯಾ ಡಿಜೆಟಲ್ ಇಂಡಿಯಾ ಸ್ವಚ್ಛಭಾರತ ಬೇಟ ಬಚಾವೋ ಬೇಟಿ ಪಡಾವೋ ಮತ್ತಿತರ ಹಲವು ಮಹತ್ವದ ಆರ್ಥಿಕ ಮತ್ತು ಸಾಮಾಜಿಕ ಕಲ್ಕಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದರು ಈ ಎಲ್ಲಾ ಕ್ರಮಗಳಿಂದಾಗಿ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವದ ಪ್ರಗತಿ ಸಾಧಿಸಲಾಗಿದೆ ಎಂದು ಅವರು ಹೇಳಿದರು